ಗ್ನಹ ಸಚಿವ ರಾಜನಾಥ್ ಸಿಂಗ್ ಕಳೆದ ವಾರ ಪ್ರಕಟಿಸಿದ್ದ ಒಂದನೂರು ಕೋಟಿ ರೂಪಾಯಿಗಳಿಗೆ ಹೆಚ್ಚುವರಿಯಾಗಿ ಈ ನೆರವು ಪ್ರಕಟವಾಗಿದೆ

ರಾಜ್ವದ ಬೇಡಿಕೆಗೆ ಅನುಸಾರ ಆಹಾರ ಧಾನ್ಯ ಮತ್ತು ಔಷಧ ಸೇರಿದಂತೆ ಪರಿಹಾರ ಸಾಮಗ್ರಿಗಳನ್ನು ಒದಗಿಸುವುದಾಗಿ ಮೋದಿ ಕೇರಳ ಸರ್ಕಾರಕ್ತೆ ಭರವಸೆ ನೀಡಿದರು ಸಾಮಾಜಿಕ ಭದ್ರತಾ ಯೋಜನೆಗಳಡಿ ಸಂಕಷ್ಷಕ್ಷೀಡಾಗಿರುವ ಕುಟುಂಬಗಳು ಮತ್ತು ಫಲಾನುಭವಿಗಳಿಗೆ ಸಕಾಲದಲ್ಲಿ ಪರಿಹಾರ ಬಿಡುಗಡೆ ಮಾಡಲು ವಿಶೇಷ ಶಿಬಿರಗಳನ್ನು ನಡೆಸುವಂತೆ ವಿಮಾ ಸಂಸ್ಲೆಗಳಿಗೆ ಪ್ರಧಾನಮಂತ್ರಿ ಸೂಚಿಸಿದ್ದಾರೆ ಕ್ಕಷಿಕರಿಗೆ ಫಸಲ್ ಭೀಮಾ ಯೋಜನೆಯಡಿ ಶೀಘ್ರದಲ್ಲೇ ಪರಿಹಾರಗಳನ್ನು ವಿತರಿಸಲು ಸಹ ಅವರು ನಿರ್ದೇಶಿಸಿದ್ದಾರೆ ಪರಾಮರ್ಶೆ ಸಭೆಯ ನಂತರ ಪ್ರಧಾನಿಮಂತ್ರಿಯವರು ಕೇರಳದಲ್ಲಿ ಕೆಲ ಪ್ರವಾಹ ಖೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ನಡೆಸಿದರು ಆ ಸಂದರ್ಭದಲ್ಲಿ ರಾಜ್ಯಪಾಲ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕೇಂದ್ರಸಚಿವ ಕೆ

ಆಲ್ಫೋನ್ಸ್ ಮತ್ತು ರಾಜ್ಯಸಾರ್ಕರದ ಅಧಿಕಾರಿಗಳು ಇದ್ದರು ಪ್ರವಾಪಗಳಿಂದಾಗಿ ಆಗಿರುವ ಸಾವು ನೋವಿನ ಬಗ್ಗೆ ಪ್ರಧಾನಮಂತ್ರಿಯವರು ತೀವ್ರ ದುಃಖ ವ್ವಕ್ತ ಪಡಿಸಿದರು ಪ್ರವಾಹದಿಂದ ಹಾನಿಗೀಡಾಗಿರುವ ಪ್ರಮುಖ ರಾಷ್ಟೀಯ ಹೆದ್ದಾರಿಗಳನ್ನು ಆದ್ಯಕೆ ಮೇಲೆ ದುರಸ್ತಿಗೊಳಿಸುವಂತೆ ಮೋದಿ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ನಿರ್ದೇಶಿಸಿದ್ದಾರೆ ವಿದ್ಯುತ್ ಸಂಪರ್ಕವನ್ನು ಪುನರ್ ಸ್ಥಾಪಿಸಲು ರಾಜ್ಯ ಸರ್ಕಾರಕ್ಕೆ ಎಲ್ಲಾ ರೀತಿಯ ನೆರವು ಕಲ್ಪಿಸಲು ಸಿದ್ಧವಿರುವಂತೆ ಎನ್ ಟಿ

ಮತ್ತು ಪಿ

ಐ ಎಲ್ ಸಹ ಅವರು ಸೂಚಿಸಿದ್ದಾರೆ ಪ್ರವಾಹದಿಂದ ಕಚ್ಛಾ ಮನೆಗಳನ್ನು ಕಳೆದುಕೊಂಡಿರುವ ಗ್ರಾಮೀಣರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಆಧ್ಯತೆ ಮೇಲೆ ಗ್ರಾಮೀಣ ಮನೆಗಳನ್ನು ಒದಗಿಸಲಾಗುವುದು

ಪ್ರವಾಪ ಪೀಡಿತ ಕೇರಳ ರಾಜ್ಯಕ್ಕೆ ನೆರವಾಗಲು ರಾಷ್ಟೀಯ ತುರ್ತು ಸಮಿತಿ ರಚಿಸಲಾಗುವುದು ಎಂದು ಯುಎಇ ಅಧ್ಯಕ್ಷ ಶೇಕ್ ಖಲೀಫಾ ಬಿನ್ ಜಯೀದ್ ಅಲ್ ನಹ್ಯಾನ್ ಘೋಷಿಸಿದ್ದಾರೆ ಅಧ್ಯಕ್ಷರ ಸೂಚನೆ ಅನ್ವಯ ಎಮಿರೇಟ್ಸ್ ರೆಡ್ ಕ್ರೆಸೆಂಟ್ ನೇತೃತ್ವದ ಈ ಸಮಿತಿಯಲ್ಲಿ ಯುಎಇ ಮಾನವ ಪಕ್ಕು ಸಂಘಟನೆಯ ಪ್ರತಿನಿಧಿಗಳಿರುತ್ತಾರೆ ಈ ಸಮಿತಿ ಭಾರತೀಯ ಸಮುದಾಯದ ಗಣ್ಣರಿಂದ ನೆರವು ಕೋರಲಿದೆ ಉಪಾಧ್ಯಕ್ಷ ಪ್ರಧಾನಮಂತ್ರಿ ಹಾಗೂ ದುಬ್ಬೆ ಆಡಳಿತಗಾರ ಷೇಖ್ ಮೊಹಮ್ದದ್ ಬಿನ್ ರಷೀದ್ ಅಲ್ ಅವರು ಪಲವಾರು ಟ್ಲೀಟ್ ಸಂದೇಶಗಳನ್ನು ನೀಡಿ ಕೇರಳದ ಜನತೆ ಯಾವಾಗಲೂ ಯು ಎ ಇ ಯ ಯಶೋಗಾಥೆಯ ಭಾಗವಾಗಿದ್ದಾರೆ ಎಂದಿದ್ದಾರೆ ತೊಂದರೆಗೀಡಾದವರಿಗೆ ನೆರವು ಮತ್ತು ಬೆಂಬಲ ಕಲ್ಲಿಸುವ ವಿಶೇಷ ಹೊಣೆಗಾರಿಕೆ ತಮಗಿದೆ ಅದರಲ್ಲೂ ಪವಿತ್ರವಾದ ಈ ದಿನಗಳಲ್ಲಿ ಇದು ಬಹಳ ಮುಖ್ಯ ಎಂದು ಅವರು ತಿಳಿಸಿದ್ದಾರೆ ಕೇರಳಕ್ಕೆ ಪೆಚ್ಚುವರಿ ವಿಮಾನ ಹಾರಾಟಗಳನ್ನು ನಡೆಸುವಂತೆ ಹಾಗೂ ಪ್ರಯಾಣ ದರವನ್ನು ಮಿತಿಗೊಳಿಸುವಂತೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶಕರು ದೇಶೀಯ ವಿಮಾನ ಸಂಸ್ಟೆಗಳಿಗೆ ಸೂಚಿಸಿದ್ದಾರೆ

ಪ್ರವಾಹ ಪೀಡಿತ ಕೇರಳದಲ್ಲಿ ರಕ್ಷಣಾ ಹಾಗೂ ಪರಿಹಾರ ಕಾರ್ಕಾಚರಣೆಯನ್ನು ಇನ್ನಷ್ಟು ತೀವ್ರಗೊಳಿಸಲು ಮೂರು ರಕ್ಷಣಾ ಸೇವೆಗಳು ಹಾಗೂ ಇತರ ಸಂಸ್ಟೆಗಳನ್ನೂ ಬಳಸಿಕೊಳ್ಳಲು ರಾಷ್ಷೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿ ಎನ್ ಸಿ ಎಮ್ ಸಿ ನಿರ್ಧರಿಸಿದೆ

ನೆರೆ ಪೀಡಿತ ಪ್ರದೇಶಗಳಲ್ಲಿ ನಡೆದಿರುವ ತುರ್ತು ಕಾರ್ಯಾಚರಣೆಯನ್ನು ಪರಿಶೀಲಿಸಲು ಸಂಪುಟ ಕಾರ್ಯದರ್ಶಿ ಖಿ ಕೆ ಸಿನ್ವಾ ನೇತೃತ್ವದ ಎನ್ ಸಿ ಎಮ್ ಸಿ ಎರಡನೇ ಬಾರಿ ನವದೆಹಲಿಯಲ್ಲಿ ನಿನ್ನೆ ಭೇಟಿ ಮಾಡಿದ್ದಾರೆ ಎಲ್ಲಾ ಮೂರು ಸೇವೆಗಳ ಮುಖ್ಯಸ್ಥರು ಗೃಹ ಕಾರ್್ತದರ್ಶಿಗಳು ರಕ್ಷಣಾ ಮತ್ತು ಇನ್ನಿತರ ಸಂಸ್ಟೆಗಳ ಪ್ರತಿನಿಧಿಗಳು ಕೇರಳದಲ್ಲಿನ ಪ್ರಸ್ತುತ ಪರಿಸ್ಟಿತಿಯ ವಿವರ ಪಡೆದು ಬಿಕ್ಕಟ್ಲು ನಿವಾರಣೆಗೆ ರಾಜ್ಯಕ್ಕೆ ಸೂಕ್ತ ನೆರವು ಮುಂದುವರೆಸಲು ಕ್ರಮ ಕೈಗೊಳ್ಳಲಾಯಿತು ಅಗತ್ಯ ವಸ್ತುಗಳಾದ ಕುಡಿಯುವ ನೀರು ಆಹಾರ ಮೊಟ್ವಣಗಳು ಮತ್ತು ಪಾಲಿನ ಮುಡಿ ಯನ್ನು ವಿತರಿಸುವಂತೆ ಸಂಮಟ ಕಾರ್್ತದರ್ಶಿ ನಿರ್ದೇತನ ನೀಡಿದ್ದಾರೆ ಪರಿಸ್ವಿತಿ ಪರಾಮರ್ಶಿಸಲು ರಾಷ್ಷೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿ ಇಂದು ಮತ್ತೆ ಸಭೆ ಸೇರಲಿದೆ ಕೇರಳದ ಗಡಿಗೆ ಅಂಟಿಕೊಂಡಿರುವ ರಾಜ್ಯದ ಕೊಡಗು ಜಿಲ್ಲೆಯಲ್ಲಿ ಪ್ರವಾಹ ಮತ್ತು ಭೂಕುಸಿತಗಳಿಂದ ಸಿಕ್ಕಿ ಹಾಕಿಕೊಂಡಿರುವ ಜನರ ರಕ್ಷಣೆಗಾಗಿ ಸೇನೆ ಕಾರ್ಯಾಚರಣೆಗೆ ಇಳಿದಿದೆ ಕೊಡಗಿಗೆ ಹೋಗುವ ಎಲ್ಲಾ ಪ್ರಮುಖ ರಸ್ತೆಗಳನ್ನು ಮುಚ್ಚಲಾಗಿದ್ದು ವ್ಯಾಪಕ ರಕ್ಷಣಾ ಕಾರ್ಯಾಚರಣೆ ಆರಂಭಿಸಲಾಗಿದೆ ಸೇನೆಯ ಡೋಗ್ರಾ ತುಕಡಿ ಸೇರಿದಂತೆ ಅನೇಕ ಸಂಸ್ಲೆಗಳು ಕಾರ್ಯಾಚರಣೆಯಲ್ಲಿ ತೊಡಗಿದೆ ಪ್ರತಿಕೂಲ ಹವಾಮಾನ ಪರಿಸ್ಲಿತಿಯಿಂದಾಗಿ ಭಾರತೀಯ ವಾಯುಪಡೆಯ ಕಾರ್ಯಾಚರಣೆಗೆ ಅಡಚಣೆಯಾಗಿದೆ ಮೈಸೂರಿನಿಂದ ಎಂ

ದಕ್ಷಿಣಕನ್ನಡ ಉಡುಪಿ ಚಿಕ್ಕಮಗಳೂರು ಕೊಡಗು ಹಾಸನದ ಕೆಲ ಭಾಗಗಳು ಮತ್ತು ಉತ್ತರ ಕನ್ನಡ ಸೇರಿ ಕರಾವಳಿಯ ಪಲವಾರು ಜಿಲ್ಲೆಗಳು ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಕಳೆದ ಕೆಲ ದಿನಗಳಿಂದ ಧಾರಕಾರ ಮಳೆಯಾಗುತ್ತಿದೆ ಪ್ರವಾಹ ಪರಿಸ್ವಿತಿ ಹಾಗೂ ಪರಿಹಾರ ಕಾರ್ಯಗಳ ಚರ್ಚೆಗೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಇಂದು ಉನ್ನತ ಮಟ್ಟದ ಸಭೆ ಕರೆದಿದ್ದಾರೆ ಭೂಕುಸಿದಗಳಿಂದಾಗಿ ಕೆಲ ಮಾರ್ಗಗಳಲ್ಲಿನ ರೈಲು ಸಂಚಾರವನ್ನು ಭಾಗಶಃ ರದ್ದುಪಡಿಸಲಾಗಿದೆ ಎಂದ ನೈರುತ್ತ ರೈಲ್ವೆ ತಿಳಿಸಿದೆ

ಇಸ್ಲಾಮಬಾದ್ನ ರಾಷ್ವಾಧ್ಯಕ್ಷರ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಅಧ್ಲಕ್ಷ ಮಮ್ಯೂನ್ ಹುಸೇನ್ ಅವರು ಇಮ್ರನ್ ಅವರಿಗೆ ಪ್ರಮಾಣವಚನ ಬೋದಿಸಿದರು ಉಸ್ತುವಾರಿ ಪ್ರಧಾನಿ ನಸಿರುಲ್ ಮುಲ್ಲ್ ನ್ಯಾಷನಲ್ ಅಸೆಂಬ್ಲಿ ಸ್ವೀಕರ್ ಅಸಾದ್ ಖ್ಲೆಸರ್ ಸೇನಾಮುಖ್ಲಸ್ವ ಜನರಲ್ ಖಮರ್ ಜಾವೆದ್ ಬಾಜ್ವಾ ಏರ್ಚೀಫ್ ಮಾರ್ಷಲ್ ಮುಝಾಯಿದ್ ಅನ್ವರ್ಖಾನ್ ಮತ್ತು ನೌಕಾಪಡೆಯ ಚೀಫ್ ಅಡ್ನಿರಲ್ ಜಫರ್ ಮಹಮ್ಮೂದ್ ಅಬ್ಬಾಸಿ ಭಾರತದ ಮಾಜಿ ಕ್ರಿಕೆಟ್ ತಾರೆ ಮತ್ತು ಪಂಜಾಬ್ ಸಚಿವ ನವಜೋತ್ ಸಿಂಗ್ ಸಿದ್ದು ಸಮಾರಂಭದಲ್ಲಿ ಭಾಗವಹಿಸಿದ್ದರು ರಾಷ್ಷೀಯ ಅಸೆಂಬ್ಲಿಯ ಹೊಸದಾಗಿ ಚುನಾಯಿತ ಸದಸ್ಕರು ಇಮ್ರಾನ್ ಖಾನ್ ಅವರನ್ನು ನಿನ್ನೆ ಪ್ರಧಾನಮಂತ್ರಿಯಾಗಿ ಆಯ್ಲೆಮಾಡಿದ್ದರು

ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಚಿತಾಭಸ್ವವನ್ನು ವಿಸರ್ಜಿಸಬೇಕಾದ ಸ್ವಳಗಳ ಪಟ್ಸಿಯನ್ನು ಉತ್ತರಪ್ರದೇಶ ಸರ್ಕಾರ ಬಿಡುಗಡೆ ಮಾಡಿದೆ ವಾಜಪೇಯಿ ಅವರಿಗೆ ಉತ್ತರಪ್ರದೇಶ ರಾಜ್ಯ ಕರ್ಮಭೂಮಿಯಾಗಿದ್ದು ರಾಜ್ಯದ ಅನೇಕ ಸ್ವಳಗಳೊಂದಿಗೆ ಅವರು ಗಾಢ ನಂಟು ಹೊಂದಿದ್ದರು ಎಂದು ರಾಜ್ಯ ಸರ್ಕಾರದ ವಕ್ತಾರರು ತಿಳಿಸಿದ್ದಾರೆ ವಾರಾಣಸಿಯ ಗಂಗಾ ಲಕ್ನೋದ ಗೋಮತಿ ಆಗ್ರಾದ ಯಮುನಾ ಮತ್ತು ಚಂಬಲ್ ಗೋರಖ್ಪುರದ ಘಾಫ್ರಾ ರೋಹ್ನಿ ಮತ್ತು ರಾಪ್ತಿ ಹಾಗೂ ಅಲಿಫರ್ನ ಕರ್ವಾನ್ ನದಿಗಳು ಸೇರಿದಂತೆ ಕಾನ್ವರ ಬಲರಾಮ್ಮರ್ ಕಾಸ್ಗಂಜ್ ಅಂಬೇಡ್ಕರ್ನಗರ್ ಅಮೇಥಿ ಅಮ್ರೋಪ ಮತ್ತು ಡಿರಯ್ಯಾ ಗಳಲ್ಲೂ ಅಟಲ್ ಬಿಹಾರಿ ವಾಜಪೇಯಿ ಅವರ ಚಿತಾಭಸ್ಸವನ್ನು ಈ ತಿಂಗಳಾಂತ್ಯದಲ್ಲಿ ವಿಸರ್ಜಿಲಾಗುವುದು ದಿನಾಂಕ ಇನ್ನೂ ನಿರ್ಧರಿಸಲಾಗಿಲ್ಲ ಎಂದು ವಕ್ತಾರರು ತಿಳಿಸಿದ್ದಾರೆ

ಸಂಜೆ ಉದ್ವಾಟನಾ ಸಮಾರಂಭ ನಡೆಯಲಿದ್ದು ಬಹುತೇಕ ಕ್ರೀಡೆಗಳು ನಾಳೆಯಿಂದ ಆರಂಭವಾಗಲಿವೆ

ಇದೇ ಮೊದಲ ಬಾರಿಗೆ ಇ ಕ್ರೀಡೆ ಅಂದರೆ ವಿಡಿಯೋ ಗೇಮ್ಸ್ ಪಂದ್ವಾವಳಿ ಮತ್ತು ಕ್ಯಾನೋ ಮೋಲೊ ಆಟಗಳನ್ನು ಪ್ರದರ್ತನ ಪಂದ್ಯಗಳಾಗಿ ಆಡಿಸಲಾಗುತ್ತದೆ

ವರ್ಣರಂಜೆತ ಉದ್ಗಾಟನಾ ಪಂದ್ವಾವಳಿಯಲ್ಲಿ ಜಾವೆಲಿನ್ ಆಟಗಾರ್ತಿ ನೀರಜ್ ಛೋಪ್ರಾ ಭಾರತದ ಬಾವುಟವನ್ನು ಪ್ರದರ್ಶಿಸಲಿದ್ದಾರೆ